ನ್ಯಾಯಾಲಯದ ತೀರ್ಪು ಸ್ಲಾಗತಿಸಿದ ಭಾರತ

ಉದ್ದೇಶಿತ ಯೋಜನೆಗೆ ಕೇಂದ್ರ ಸಂಪುಟ ಅನುಮೋದನೆ

ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ತಿತಿ ಫೋಷಿಸಿದ ವಿಶ್ಲ ಆರೋಗ್ಯ ಸಂಸ್ತೆ

ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ಮ ಸರ್ಕಾರದ ಬಹುಮತ ಸಾಬೀತು ಮಾಡಲು ವಿಶ್ಲಾಸಮತ ಯಾಚನೆ ಮಂಡಿಸಿದ್ದಾರೆ ಎಂದು ಸ್ಸೀಕರ್ ಕೆ

ರಮೇಶ್ ಕುಮಾರ್ ತಿಳಿಸಿದ್ದಾರೆ ಪ್ರತಿಪಕ್ಷ ಬಿಜೆಪಿ ಕೂಡ ಸರ್ಕಾರದ ವಿರುದ್ದ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿತು ಆದರೆ ಮುಖ್ಯಮಂತ್ರಿಗಳು ಮೊದಲು ವಿಶ್ಲಾಸಮತ ಯಾಚಿಸುವ ನಿರ್ಣಯ ಮುಂದಿಟ್ಟಿದ್ದರಿಂದ ಸ್ಸೀಕರ್ ಆ ಮನವಿಯನ್ನು ಮಾನ್ಯ ಮಾಡಿದ್ದಾರೆ

ಈ ಮಧ್ಯೆ ಕೋರ್ಟ್ ಆದೇಶದಿಂದ ಇನ್ನಷ್ಟು ಬಲ ಬಂದಿದೆ ಎಂದಿರುವ ಮುಂಬೈನಲ್ಲಿ ಬೀಡು ಬಿಟ್ಚಿರುವ ಬಂಡಾಯ ಶಾಸಕರು ರಾಜೀನಾಮೆ ವಾಪಸ್ ಪಡೆಯುವುದು ಅಥವಾ ಅಧಿವೇಶನದಲ್ಲಿ ಭಾಗವಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ವಡ್ವಪಡಿಸಿದ್ದಾರೆ

ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಲ್ಪ ಮತಕ್ಕೆ ಕುಸಿಯಲಿದೆ

ಜೊತೆಗೆ ಇತ್ತೀಚೆಗೆ ಇಬ್ಬರು ಪಕ್ಷೇತರರೂ ಸಹ ಅದಕ್ಕೆ ಬೆಂಬಲ ಸೂಚಿಸಿದ್ದಾರೆ

ಭಾರತದ ಪರ ತೀರ್ಪು ನೀಡಿದೆ ಹೇಗ್ನಲ್ಲಿರುವ ನ್ಯಾಯಾಲಯ ನಿನ್ನೆ ತೀರ್ಪು ಪ್ರಕಟಿಸಿದ್ದು ಮರಣದಂಡನೆ ಶಿಕ್ಷೆಗೆ ಗುರಿ ಮಾಡಿರುವ ಜಾಧವ್ಗೆ ಪರಿಣಾಮಕಾರಿ ಮರುಪರಿಶೀಲನೆಗೆ ಅವಕಾಶ ಮಾಡಿಕೊಡಬೇಕೆಂದು ಪಾಕಿಸ್ತಾನಕ್ಕೆ ನಿರ್ದೇಶನ ನೀಡಿದೆ ಜಾಧವ್ ಅವರಿಗೆ ವಕೀಲರ ಸೇವೆ ಪಡೆಯುವ ಹಕ್ಕನ್ನು ನ್ನಾಯಾಲಯ ನೀಡಿದ್ದು ಪಾಕಿಸ್ತಾನ ಅವರಿಗೆ ವಕೀಲರನ್ನು ಹೊಂದುವ ಅವಕಾಶ ಮಾಡಿಕೊಡುವಂತೆ ಸೂಚಿಸಿದೆ

ಪಾಕಿಸ್ತಾನ ಮರುಪರಿಶೀಲನೆಗೆ ಪರಿಣಾಮಕಾರಿ ಅವಕಾಶ ಒದಗಿಸುವವರೆಗೆ ಜಾಧವ್ ಅವರಿಗೆ ನೀಡಲಾಗಿರುವ ಮರಣದಂಡನೆ ಶಿಕ್ಷೆ ಅಮಾನತ್ತಿನಲ್ಲಿರಲಿದೆ ಎಂದು ಐಸಿಜೆ ಹೇಳಿದೆ

ಪಾಕಿಸ್ತಾನ ಕುಲ್ಭೂಷಣ್ ಜಾಧವ್ ಜೊತೆ ಸಂಪರ್ಕ ಹೊಂದಲು ಭಾರತಕ್ಕೆ ಅವಕಾಶ ಮಾದಿಕೊಡದ ಮೂಲಕ ನಿಯಮ ಉಲ್ಲಂಘಿಸಿದೆ ಎಂದು ಹೇಳಿದೆ

ಭಾರತ ಐಸಿಜೆ ತನ್ನ ಪರ ನೀಡಿರುವ ತೀರ್ಪನ್ನು ಸ್ನಾಗತಿಸಿದೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ತಮ್ಮ ಹೇಳಿಕೆಯಲ್ಲಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಗ್ನಲ್ಲಿರುವ ಐಸಿಜೆ ತೀರ್ಪನ್ನು ಸ್ನಾಗತಿಸಿದ್ದಾರೆ ಮತ್ತು ವಾಸ್ತವ ಅಂಶಗಳ ಸಮಗ್ರ ಅಧ್ಯಯನ ಆಧರಿಸಿದ ತೀರ್ಪು ನೀಡಿರುವುದಕ್ಕಾಗಿ ಐಸಿಜೆಯನ್ನು ಅಭಿನಂದಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಕುಲ್ಭೂಷಣ್ ಅವರ ಕುಟುಂಬದೊಂದಿಗೆ ಮಾತನಾದಿದ್ದಾರೆ ಅವರು ತಮ್ಮ ಟ್ವೀಟ್ನಲ್ಲಿ ಕುಟುಂಬದ ಧ್ವೈರ್ಯವನ್ನು ಪ್ರಶಂಸಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಕೂಡ ಐಸಿಜೆ ತೀರ್ಪನ್ನು ಸ್ವಾಗತಿಸಿದೆ ಪಕ್ಷ ಭಾರತಕ್ಕೆ ಇದು ದೊಡ್ಡ ಗೆಲುವಾಗಿದೆ ಆದಷ್ಟು ಬೇಗ ಕುಲ್ಭೂಷಣ್ ಜಾಧವ್ ಭಾರತಕ್ಕೆ ವಾಪಸ್ಪಾಗಲಿ ಎಂದು ಹೇಳಿದೆ ಐಸಿಜೆಯಲ್ಲಿ ಕುಲ್ಭೂಷಣ್ ಜಾಧವ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಹರೀಶ್ ಸಾಳ್ವಿ ಭಾರತದ ಪರ ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ವಾದ ಮಂದಿಸಲು ಅವಕಾಶ ಸಿಕ್ಕಿದ್ದು ಮತ್ತು ನ್ಯಾಯಾಲಯ ಅವರನ್ನು ನಡೆಸಿಕೊಂಡ ಬಗ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಲಂಡನ್ನಲ್ಲಿ ಕಳೆದ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಾಳ್ವೆ ಐಸಿಜೆ ತೀರ್ಪಿನಿಂದಾಗಿ ಮರಣದಂಡನೆಯಿಂದ ಕುಲ್ಭೂಷಣ್ ಜಾಧವ್ಗೆ ರಕ್ಷಣೆ ದೊರೆತಿದೆ ಐಸಿಜೆ ತೀರ್ಪಿನಿಂದ ನ್ಯಾಯದಲ್ಲಿ ವಿಶ್ವಾಸ ಮೂಡಿದೆ ನ್ಯಾಯಾಲಯ ಪಾಕಿಸ್ತಾನ ಭಾರತದ ವಿರುದ್ದ ಮಾಡಿದ್ದ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದೆ ಎಂದು ಹೇಳಿದ್ದಾರೆ

ಅಲ್ಲದೆ ಎಂಬಿಬಿಎಸ್ನ ಅಂತಿಮ ವರ್ಷದ ಪರೀಕ್ಷೆಗಳು ರಾಷ್ತೀಯ ನಿರ್ಗಮನ ಪರೀಕ್ಷೆ ಎಂದು ಹೆಸರಾಗಲಿದೆ ಇದು ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆಯಾಗಲಿದೆ ಮಸೂದೆಯಲ್ಲಿ ನೀಟ್ ಪರೀಕ್ಷೆಗೆ ಅವಕಾಶ ಕಲ್ಪಿಸಲಾಗಿದೆ

ಓ ಕಾಂಗೋ ಗಣರಾಜ್ಯ ಎಬೋಲಾ ಬಿಕ್ಕಟ್ಟನ್ನು ಅಂತಾರಾಷ್ಟೀಯ ಕಾಳಜಿಯಿಂದ ಕೂಡಿದ ಸಾರ್ವಜನಿಕ ಆರೋಗ್ಯ ತುರ್ತುಪರಿಸ್ಥಿತಿಯನ್ನಾಗಿ ಫೋಷಿಸಿದೆ ಜಿನೆವಾದಲ್ಲಿ ತುರ್ತು ಸಮಿತಿ ನಡೆಸಿದ ಸಭೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಈ ನಿರ್ಧಾರ ಪ್ರಕಟಿಸಿದೆ ಸಾಂಕ್ರಾಮಿಕ ರೋಗ ಎಬೋಲಾ ವಿರುದ್ದದ ಹೋರಾಟವನ್ನು ದ್ಲಿಗುಣಗೊಳಿಸುವಂತೆ ವಿಶ್ಲ ಆರೋಗ್ಯ ಸಂಸ್ಥೆ ಮಹಾ ನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೇಬ್ರಿಸಿಸ್ ಕರೆ ನೀಡಿದ್ದಾರೆ

ಒಂದು ರೀತಿಯ ಸಮರ ಭೀತಿ ಉಂಟಾಗಿದೆ ಎಂದು ಹೇಳಲಾಗುತ್ತಿದೆ ಇದು ಐದನೇ ತುರ್ತು ಪರಿಸ್ಥಿತಿ ಫೋಷಣೆಯಾಗಿದೆ

ಬಹುತೇಕ ಜಿಲ್ಲೆಗಳಲ್ಲಿ ಪರಿಸ್ಠಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಿದೆ

ಜಲಸಂಪನ್ಮೂಲ ಸಚಿವ ಕಶೇವ್ ಮಹಂತ ಇಂದು ಹಲವು ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ತಿತಿ ಅವಲೋಕಿಸಲಿದ್ದಾರೆ ಈ ಮಧ್ಯೆ ರಕ್ಷಣಾ ಮತ್ತು ಪರಿಹಾರ ಕಾರ್ನಗಳನ್ನು ಚುರುಕುಗೊಳಿಸಲಾಗಿದೆ

ಎನ್ಡಿಆರ್ಎಫ್

ಅವರಿಗೆ ಅಗತ್ಯ ಆಹಾರವನ್ನು ವಿತರಿಸಲಾಗುತ್ತಿದೆ ಅಯೋಧ್ಯೆಯಲ್ಲಿನ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಸಂಧಾನದ ಪ್ರಗತಿಯ ಬಗ್ಗೆ ಸುಪ್ರೀಂಕೋರ್ಟ್ ಇಂದು ವಿಚಾರಣೆ ನಡೆಸಲಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಕಳೆದ ವಾರ ಈ ಬಗ್ಗೆ ವರದಿ ಕೇಳಿತ್ತು ಮತ್ತು ಅಲ್ಲದೆ

ಜೀವನ್ ಮೂರನೇ ಸ್ಡಾನಗಳಿಸಿದರು